ವಿಶ್ವಸಂಸ್ವೆ ಆರ್ಥಿಕ ಸಾಮಾಜಿಕ ಮಂಡಳ ಅಧಿವೇಶನ ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಪ್ರಮುಖ ಭಾಷಣ

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಾಳೆ ಮತ್ತು ನಾಡಿದ್ದು ಜಮ್ಲು ಕಾಶ್ವೀರ ಹಾಗೂ ಲಡಾಖ್ನ ಮುಂಚೂಣಿ ಪ್ರದೇಶಗಳಿಗೆ ಭೇಟಿ

ವಿಶ್ವಸಂಸ್ಥೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಅಧಿವೇಶನ ಉದ್ವೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಪ್ರಮುಖ ಭಾಷಣ ಮಾಡಲಿದ್ದಾರೆ ಈ ಬಾರಿ ವರ್ಚುವಲ್ ಅಧಿವೇಶನ ನಡೆಯುತ್ತಿದ್ದು ನಾಳೆಯ ಸಮಾರೋಪ ಸಮಾರಂಭದಲ್ಲಿ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಮತ್ತು ವಿಶ್ವಸಂಸ್ಟೆ ಮಹಾಕಾರ್ಯದರ್ಶಿ ಆಂಟೋನಿಯೊ ಗುಟಿರಸ್ ಅವರು ಸಹ ಭಾಷಣ ಮಾಡಲಿದ್ದಾರೆ

ವಿವಿಧ ಸರ್ಕಾರಗಳು ಖಾಸಗಿ ವಲಯ ನಾಗರಿಕ ಸಮಾಜ ಶಿಕ್ಷಣ ಮತ್ತಿತರ ಕ್ಷೇತ್ರಗಳಿಂದ ಪ್ರತಿನಿಧಿಗಳು ಭಾಗವಹಿಸಿದ್ದಾರೆ ಜಾಗತಿಕ ಸಾರ್ವಜನಿಕ ಒಳಿತಿಗಾಗಿ ಅಂತಾರಾಷ್ಷೀಯ ಸಂಸ್ಥೆಗಳ ಪರಿಣಾಮಕಾರಿ ಕಾರ್ಯನಿರ್ವಹಣೆ ಬಲಿಷ್ಠ ನಾಯಕತ್ವ ವಿಸ್ತತ ಪ್ರಾತಿನಿಧ್ದ ಮುಂತಾದವುಗಳ ಕುರಿತು ಅಧಿವೇಶನದಲ್ಲಿ ಚರ್ಚೆ ನಡೆಯುತ್ತಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಕಷ್ಟ ಸ್ಥಾನಕ್ಕೆ ಕಳೆದ ತಿಂಗಳು ಭಾರತ ಆಯ್ಕೆಯಾದ ನಂತರ ಇದೇ ಪ್ರಥಮ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವಸಂಸ್ಥೆಯ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಭಾರತ ಐರೋಷ್ಣ ಒಕ್ಕೂಟದ ಶೃಂಗಸಭೆ ಅತ್ಯಂತ ಫಲಪ್ರದವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಜಾಗತಿಕ ಭವಿಷ್ಣ ತಂತ್ರಜ್ಞಾನದ ಮೇಲೆ ಅವಲಂಬಿತವಾಗಿದ್ದು ಆಧುನಿಕ ತಂತ್ರಜ್ಞಾನದ ಪ್ರಯೋಜನವನ್ನು ಜನಸಾಮಾನ್ಯರಿಗೆ ತಲುಪಿಸುವ ನಿಟ್ಟನಲ್ಲಿ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕು ಎಂದು ಅವರು ಹೇಳಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಾಳೆ ಮತ್ತು ನಾಡಿದ್ದು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಮುಂಚೂಣಿ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಭೇಟಿಯ ವೇಳೆ ಪೂರ್ವ ಲಡಾಖ್ನಲ್ಲಿನ ಭದ್ರತಾ ಪರಿಸ್ಥಿತಿ ಕುರಿತು ಸಚಿವರು ಪರಾಮರ್ಶಿಸಲಿದ್ದಾರೆ ಈ ಸಂದರ್ಭದಲ್ಲಿ ಭೂ ಸೇನಾ ಮುಖ್ಚಿಸ್ಟ ಜನರಲ್ ಎಂ

ನರ್ವಾಣೆ ಉತ್ತರ ಸೇನಾಪಡೆ ಕಮಾಂಡರ್ ಸೇರಿದಂತೆ ಹಿರಿಯ ರಕ್ಷಣಾ ಅಧಿಕಾರಿಗಳು ರಾಜನಾಥ್ ಸಿಂಗ್ ಅವರ ಜೊತೆ ಇರಲಿದ್ದಾರೆ ಚ್ಲೆನಾದೊಂದಿಗಿನ ಬಿಕ್ಕಟ್ಲಿನ ನಂತರ ರಕ್ಷಣಾ ಸಚಿವರು ಲಡಾಖ್ಗೆ ಇದೇ ಮೊದಲ ಬಾರಿಗೆ ಭೇಟಿ ನೀಡುತ್ತಿದ್ದಾರೆ ಈ ಹಿಂದೆ ರೋಹ್ವಂಗ್ ಸುರಂಗ ಎಂದು ಕರೆಯಲಾಗುತ್ತಿದ್ದ ಬಳಕ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರು ನಾಮಾಂಟಿತವಾದ ಅಟಲ್ ಟನಲ್ಗೆ ಸಿಂಗ್ ಅವರು ಭೇಟಿ ನೀಡುವ ಸಂಭವವಿದೆ ಲೇಹ್ ಮನಾಲಿ ಹೆದ್ದಾರಿಯಲ್ಲಿ ಹಿಮಾಲಯ ಶ್ರೇಣಿಯ ಪೂರ್ವ ಪೀರ್ ಪಂಜಾಲ್ನ ರೋಷ್ಟಂಗ್ ಕಣಿವೆಯಲ್ಲಿ ನಿರ್ಮಿಸಲಾಗುತ್ತಿರುವ ಹೆದ್ದಾರಿ ಸುರಂಗ ಇದಾಗಿದೆ

ಲಡಾಖ್ನ ಗಡಿ ಪ್ರದೇಶಗಳಲ್ಲಿ ನಿಯೋಜಿತವಾಗಿರುವ ಯೋಧರಿಗೆ ಅಗತ್ಯ ಸಾಮಗ್ರಿಗಳನ್ನು ಸಾಗಿಸಲು ಈ ಸುರಂಗ ಮಹತ್ವದ್ದಾಗಿದೆ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ ಕೇಂದ್ರ ಸರ್ಕಾರದ ಪ್ರಥಮ ಆದ್ಯತೆ ಎಂದು ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ

ಮೇಕ್ ಇನ್ ಇಂಡಿಯಾ ಹಾಗೂ ಆತ್ಮ ನಿರ್ಭರ್ ಭಾರತ್ ಅಭಿಯಾನವನ್ನು ಉತ್ತೇಜಿಸಲು ಸರ್ಕಾರ ನಡೆಸಿರುವ ಅನೇಕ ಪ್ರಯತ್ನಗಳಡಿ ರಕ್ಷಣಾ ಹಾಗೂ ವೈಮಾಂತರಿಕ್ಷ ಉದ್ಯಮ ಪರಿವರ್ತನೆಯ ಹೊಸ್ತಿಲಲ್ಲಿದೆ ಎಂದು ಕೇಂದ್ರ ರಕ್ಷಣಾ ಖಾತೆ ಸಹಾಯಕ ಸಚಿವ ಶ್ರೀಪಾದ್ ನಾಯಕ್ ಹೇಳದ್ದಾರೆ ಅವರು ದೆಹಲಿಯಲ್ಲಿ ನಿನ್ನೆ ವೈಮಾಂತರಿಕ್ಷ ಮತ್ತು ರಕ್ಷಣಾ

ಆತ್ತ ನಿರ್ಭರ್ ಭಾರತ್ ಮಿಷನ್ ಎನ್ನುವುದು ಸಮಾವೇಶದ ಧ್ವೇಯವಾಕ್ಣವಾಗಿದೆ

ಸೂಚಿತ ರಕ್ಷಣಾ ಉತ್ಪಾದನಾ ನೀತಿ ಗುರಿಯಾಗಿದೆ ಎಂದಿರುವ ಅವರು ಇತ್ತೀಚಿನ ವರ್ಷಗಳಲ್ಲಿ ರಕ್ಷಣಾ ವಲಯ ವ್ಯಾಪಕ ಬೆಳವಣಿಗೆ ಹೊಂದಿದೆ ಎಂದು ಹೇಳದರು

ಈ ವೆಬಿನಾರ್ನ್ನು ತಮಿಳುನಾಡು ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಪ್ರೋತ್ಲಾಹ ಕೇಂದ್ರ ಭಾರತೀಯ ರಕ್ಷಣಾ ಉತ್ಪಾದಕರ ಸೊಸೈಟಿ ಹಾಗೂ ಭಾರತೀಯ ಉದ್ದಮ ಒಕ್ಕೂಟ ಜಂಟಿಯಾಗಿ ಆಯೋಜಿಸಿದೆ

ವಿವಿಧ ಅಂತಾರಾಷ್ಷೀಯ ವ್ಲೆದ್ಯಕೀಯ ಸಂಸ್ಥೆಗಳ ಸಹಯೋಗದೊಂದಿಗೆ ವಿಶ್ವ ಆರೋಗ್ಗ ಸಂಸ್ಥೆ ಮತ್ತು ಯುನಿಸೆಫ್ ಜಂಟಿಯಾಗಿ ಸಮೀಕ್ಷೆ ನಡೆಸಿದ್ದು

ಆಲೋಹಾಲ್ ಆಧಾರಿತ ಸ್ಥಾನಿಟ್ಲೆಸರ್ಗಳ ಮೇಲಿನ ಸರಕು ಸೇವಾ ತೆರಿಗೆ ಜಿಎಸ್ಟ ಕಡಿಮೆ ಮಾಡುವುದರಿಂದ ತಯಾರಿಕರಿಗಾಗಲಿ ಅಥವಾ ಗ್ರಾಹಕರಿಗಾಗಲಿ ಉಪಯೋಗವಿಲ್ಲ ಎಂದು ಸರ್ಕಾರ ತಿಳಿಸಿದೆ

ಇವುಗಳ ಮೇಲಿನ ತೆರಿಗೆ ಕಡಿಮೆ ಮಾಡುವುದರಿಂದ ದೇಶೀಯ ಉತ್ಪನ್ನದಾರರಿಗೆ ಹೊಡೆತ ಬೀಳಲಿದ್ದು ಆಮದು ಸ್ಥಾನಿಟ್ಲೆಸರ್ ಪ್ರಮಾಣ ಹೆಚ್ಲಲಿದೆ ಎಂದು ಸರ್ಕಾರ ತಿಳಿಸಿದೆ ಜಿಎಸ್ಟಿ ಕಡಿತ ಕ್ರಮದಿಂದ ಆಮದು ಉತ್ತನ್ನಗಳ ದರ ಕಡಿಮೆಯಾಗಲಿದ್ದು ಇದು ಸ್ವಾವಲಂಬಿ ಭಾರತ ಅಭಿಯಾನದ ನೀತಿಗೆ ವಿರುದ್ದವಾಗಿದೆ ಎಂದು ಸರ್ಕಾರ ತಿಳಿಸಿದೆ